ಬಾಲಕೋಟ್ ಉಗ್ರರ ಅಡಗುತಾಣಗಳ ಮೇಲೆ ಭಾರತೀಯ ವಾಯುಪಡೆ ನಡೆಸಿರುವ ವ್ಯೆಮಾನಿಕ ದಾಳಿಯ ಸಾಕ್ಷ್ಮ ಕೇಳುತ್ತಿರುವ ಪ್ರತಿಪಕ್ಷಗಳ ವಿರುದ್ದ ಪ್ರಧಾನಮಂತ್ರಿ ವಾಗ್ದಾಳಿ

ಹೊಸ ಚಿಂತನೆಯೊಂದಿಗೆ ಹೊಸ ಪಾಕಿಸ್ತಾನ ಎಂದು ಪಾಕ್ ಸರ್ಕಾರ ಪ್ರತಿಪಾದಿಸುವುದಾದರೆ ಉಗ್ರರ ಗುಂಪುಗಳ ವಿರುದ್ಧ ಹೊಸ ್ರಕ್ತಮ ಜರುಗಿಸಲಿ ಭಾರತ ಒತ್ತಾಯ

ಉಗ್ರರಿಗೆ ಅರ್ಥವಾಗುವ ಭಾಷೆಯಲ್ಲಿ ಸರ್ಜಿಕಲ್ ದಾಳಿ ಮೂಲಕ ಪಾಠ ಕಲಿಸಿದೆ ಎಂದರು ಮುಂಬೈ ಉಗ್ರರ ದಾಳಿಯಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ವಾಗ್ದಾಳಿ ನಡೆಸಿದ ಪ್ರಧಾನಿ ಅವರು ಯುಪಿಎ ಸರ್ಕಾರದ ಅವಧಿಯಲ್ಲಿ ನಮ್ಮ ಭದ್ರತಾ ಪಡೆಗಳಿಗೆ ಮುಕ್ತ ಅವಕಾಶ ನೀಡಿರಲಿಲ್ಲ ಆದರೆ ನಮ್ನ ಸರ್ಕಾರ ಉಗ್ರರ ಸಂಪರ್ಕ ಪಾಕಿಸ್ತಾನದ ಜೊತೆ ಇರುವುದನ್ನು ದೃಢಪಡಿಸಿದೆ ಎಂದರು ನೋಯ್ಡಾ ಮತ್ತು ಗ್ರೇಟರ್ ನೋಯ್ಡಾ ಅವಳಿ ನಗರಗಳಲ್ಲಿ ಹಲವಾರು ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಲಾಗಿದ್ದು ಇದರಿಂದ ಲಕ್ಷಾಂತರ ಯುವಕರಿಗೆ ಉದ್ಲೋಗಾವಕಾಶಗಳು ಲಭಿಸುವ ಜೊತೆಗೆ ಆರ್ಥಿಕ ಅಭಿವ್ಯದ್ಲಿ ಆಗಲಿದೆ ಎಂದರು ಇದಕ್ಕೂ ಮುನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗ್ರೇಟರ್ ನೋಯ್ಡಾದಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಲಾಯ ಪ್ರಾಚ್ಲವಸ್ತು ಅಧ್ಯಯನ ಸಂಸ್ಹೆಯನ್ನು ಉದ್ವಾಟಿಸಿದರು ಸಂಸ್ಥೆಯ ಆವರಣದಲ್ಲಿ ಅವರು ದೀನ್ ದಯಾಳ್ ಉಪಾಧ್ಗಾಯ ಅವರ ಪುತ್ವಳಿ ಅನಾವರಣ ಮಾಡಿದರು

ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿ ನಾನಾ ಯೋಜನೆಗಳಿಗೆ ನೋಯ್ಡಾ ಉದ್ಯಮ ತಾಣವಾಗಿದೆ

ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಮತ್ತು ಕೇಂದ್ರ ಸಂಸ್ಕೃತಿ ಸಚಿವ ಡಾ ಮಹೇಶ್ ಶರ್ಮ ಇದ್ದರು

ಇಚ್ಲಿತ ಉದ್ದೇಶ ಸಾಧಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ಪುನರುಚ್ಲರಿಸಿದೆ ದೆಹಲಿಯಲ್ಲಿಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ವಿವರ ನೀಡಿದ್ದು ಹೊಸ ಚಿಂತನೆಯೊಂದಿಗೆ ಹೊಸ ಪಾಕಿಸ್ತಾನ ಎಂದು ಪಾಕ್ ಸರ್ಕಾರ ಪ್ರತಿಪಾದಿಸುವುದಾದರೆ ಅದು ಉಗ್ರರ ಗುಂಪುಗಳ ವಿರುದ್ದ ಹೊಸ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಪಾಕಿಸ್ತಾನ ಉಗ್ರರ ಗುಂಪುಗಳ ವಿರುದ್ದ ತೆಗೆದುಕೊಂಡ ವಿಶ್ವಾಸಾರ್ಹ ಸಮರ್ಥನೀಯ ಕ್ರಮಗಳ ಬಗ್ಗೆ ಭಾರತ ಅಂತಾರಾಷ್ಷೀಯ ಸಮುದಾಯದ ಗಮನಕ್ಕೆ ತರಲಿದೆ ಭಾರತೀಯ ವಾಯುಪಡೆಯ ಎರಡನೆ ವಿಮಾನ ಧರೆಗುರುಳಿಬರುವುದಾಗಿ ಹೇಳಿಕೆ ನೀಡುತ್ತಿರುವ ಪಾಕಿಸ್ತಾನ ಅದರ ವೀಡಿಯೊ ಚಿತ್ರಣವನ್ನು ಅಂತಾರಾಷ್ಷೀಯ ಸಮುದಾಯಕ್ಕೆ ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದರು

ಉಗ್ರ ಮಸೂದ್ ಅಜಾರ್ನನ್ನು ಜಾಗತಿಕ ಭಯೋತ್ವಾದಕರ ಕಪ್ಪು ಪಟ್ಲಗೆ ಸೇರಿಸುವಂತೆ ವಿಶ್ವಸಂಸ್ವೆ ಭದ್ರತಾ ಮಂಡಳಿಯ ಎಲ್ಲಾ ಸದಸ್ಯ ರಾಷ್ಷಗಳಿಗೆ ಒತ್ತಾಯಿಸಲಾಗಿದೆ ಎಂದು ರವೀಶ್ ಕುಮಾರ್ ತಿಳಿಸಿದರು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿಂದು ನಾರಿಶಕ್ತಿ ಪ್ರಶಸ್ತಿ ಪುರಸ್ತತರೊಂದಿಗೆ ಸಂವಾದ ನಡೆಸಿ ಅವರ ಸಾಧನೆಯನ್ನು ಅಭಿನಂದಿಸಿದರು ನಾರಿಶಕ್ತಿ ಮರಸ್ನತರ ಮಹತ್ನಾರ್ಯವು ಬೇರೆಯವರಿಗೆ ಸ್ವೂರ್ತಿದಾಯಕವಾಗಿದೆ ಈ ನಿಟ್ಟನಲ್ಲಿ ಮರಸ್ನತರೆಲ್ಲರೂ ತಮ್ನ ಸಾಧನೆ ಹಾದಿಯಲ್ಲಿ ಸಾಗಬೇಕು ಎಂದು ಸಲಹೆ ನೀಡಿದರು ಸ್ಟಚ್ಚ ಭಾರತ ಅಭಿಯಾನವನ್ನು ಉಲ್ಲೇಖಿಸಿದ ಪ್ರಧಾನಿ ಅವರು ಮಹಿಳೆಯರು ಈ ಅಭಿಯಾನಕ್ಕೆ ಮಹತ್ವ ನೀಡುತ್ತಿದ್ದು ಸಂಪೂರ್ಣ ಯಶಸ್ಸು ಅವರಿಗೆ ಸಲ್ಲಬೇಕು

ಉಪ್ರಹದ ಹೆಜ್ಜೆ ಗುರುತಿನ ಮೂಲಕ ಡಿಡಿ ಉಚಿತ ಡಿಶ್ ಬಳಸಿ ಈ ವಾಹಿನಿಗಳ ಕಾರ್ಯಾರಂಭ ಮಾಡಿರುವುದು ಶ್ಲಾಫನೀಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ

ಈ ಮೂಲಕ ಪ್ರಾದೇಶಿಕ ಸಂಸ್ಟತಿ ಜನರ ಆಕಾಂಕ್ಷೆಗಳನ್ನು ಬಲಪಡಿಸಲು ಬಹುದೂರ ಸಾಗಬೇಕಿದೆ ಛತ್ತೀಸ್ಗಢ ಗೋವಾ ಹರಿಯಾಣ ಹಿಮಾಚಲ ಪ್ರದೇಶ ಜಾರ್ಖಂಡ್ ಮಣಿಪುರ ಮೇಘಾಲಯ ಮಿಜೋರಾಂ ನಾಗಾಲ್ಲಾಂಡ್ ತ್ರಿಪುರಾ ಮತ್ತು ಉತ್ತರಾಖಂಡ ರಾಜ್ಲಗಳು ಸ್ವಂತ ದೂರದರ್ಶನ ಚಾನೆಲ್ಗಳನ್ನು ಹೊಂದಿದಂತಾಗಿದೆ ಎಂದು ಪ್ರಧಾನಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ

ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಲ ಮತ್ತು ಕುಟುಂಬ ಕಲ್ಲಾಣ ಸಚಿವ ಜೆ

ಈ ಕಾರ್ಯಕ್ರಮದಲ್ಲಿ ಹಲವು ಹೊಸ ಲಸಿಕೆಗಳನ್ನು ಪರಿಚಯಿಸಲಾಗಿದೆ ಎಂದರು ಮಕ್ಕಳಿಗೆ ಹೆಚ್ಚುವರಿ ಆರೋಗ್ಗ ಸಂರಕ್ಷಣೆ ಒದಗಿಸುವ ನಿಟ್ಟನಲ್ಲಿ ಚುಚ್ಚುಮದ್ದು ಪೋಲಿಯೊ ಲಸಿಕೆ ಪರಿಚಯಿಸಲಾಗಿದೆ ಎಂದು ಸಚಿವರು ತಿಳಿಸಿದರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣದ ಶ್ರಮುಖ ಆರೋಪಿ ನೀರವ್ ಮೋದಿ ವಿರುದ್ದ ಕಾನೂನು ವಿಚಾರಣೆ ನಡೆಸಲು ನ್ನಾಯಾಲಯಕ್ಕೆ ಒಪ್ಪಿಸಬೇಕೆಂಬ ಭಾರತದ ಮನವಿಯನ್ನು ಯುನ್ಗೆಟೆಡ್ ಕಿಂಗ್ಡಮ್ನ ಗೃಹ ಕಾರ್ಯದರ್ಶಿ ಪರಿಗಣಿಸಿದ್ದಾರೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ

ಭಾರತದ ಮನವಿಗೆ ಅನುಗುಣವಾಗಿ ಮುಂದಿನ ಕಾನೂನಾತ್ಮಕ ವಿಚಾರಣೆ ನಡೆಸಲು ಅನುವಾಗುವಂತೆ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ಯುಕೆ ಗೃಹ ಸಚಿವಾಲಯ ಮೆಸ್ಟ್ ಮಿನ್ಸ್ಟರ್ ಮ್ಥಾಜಿಸ್ಟೇಟ್ ನ್ಯಾಯಾಲಯಕ್ಕೆ ಕಳುಹಿಸಿದೆ

ಸೆಮಿಫೈನಲ್ಸ್ನಲ್ಲಿ ಕಿರ್ಗಿಸ್ತಾನ್ನ ಅಜತ್ ಹುಸೇನಲಿವ್ ಎದುರು ಸೆಣಸಲಿದ್ದಾರೆ ಭಾರತದ ಮೊಹಮದ್ ಹುಸಾಮುದ್ದೀನ್ ಕವಿಂದರ್ ಸಿಂಗ್ ಬಿಶ್ಟ್ ದಿನೇಶ್ ದಾಗರ್ ಮತ್ತು ನವೀನ್ ಕುಮಾರ್ ಅವರು ಸಹ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ